ಕೊರೋನಾ ಹಿನ್ನೆಲೆ ಆರ್ಥಿಕತೆಗಾದ ಹಾನಿ ಸರಿದೂಗಿಸಲು ಪರಿಣಾಮಕಾರಿ ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದೆ ಪ್ರಧಾನ ಮಂತ್ರಿ

ಸಂಸತ್ತಿನ ಮುಂಗಾರು ಅಧಿವೇಶನ ಕೋವಿಡ್ ಹಿನ್ನೆಲೆಯಲ್ಲಿ ಎರಡೂ ಸದನಗಳಲ್ಲಿ ವಿಶೇಷ ಏರ್ಪಾಡು

ದೇಶದಲ್ಲಿ ಕೊರೊನಾ ಸಾಂಕ್ರಾಮಿಕದಿಂದಾಗಿ ಆರ್ಥಿಕತೆಗೆ ಪೆಟ್ಟು ಬಿದ್ದಿದ್ದು ಅದನ್ನು ಸರಿಪಡಿಸಲು ಕೇಂದ್ರ ಸರಕಾರ ಹಲವಾರು ಪರಿಣಾಮಕಾರಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ದೇತದಲ್ಲಿರುವ ವಿಶೇಷ ಆರ್ಥಿಕ ವಲಯಗಳಿಗೆ ಬಹು ಮಾದರಿ ಸಂಪರ್ಕ ಒದಗಿಸುವ ರಾಷ್ಷೀಯ ವಿಶೇಷ ಯೋಜನೆ ಕುರಿತು ವಿಡಿಯೋ ಕಾನ್ಫರೆನ್ಲ್ ಮೂಲಕ ಪುನರ್ ವಿಮರ್ಶನಾ ಸಭೆ ನಡೆಸಿದರು ಇದೊಂದು ಮಹತ್ವದ ಹೆಜ್ಜೆಯಾಗಿದ್ದು ಇದರಿಂದ ಮೂಲ ಸೌಕರ್ಯ ಆರ್ಥಿಕ ಪ್ರಗತಿ ಹಾಗೂ ಯುವ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಒದಗಿಬರಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಂತರ ಟ್ಲಿಟರ್ ಮೂಲಕ ಮಾಹಿತಿ ನೀಡಿದ್ಗಾರೆ

ಒಡಿಶಾದಲ್ಲಿ ನಿರ್ಮಾಣವಾಗುತ್ತಿರುವ ದಿಘಾ ಗೋಪಾಲ್ಪುರ್ ಕರಾವಳಿ ಹೆದ್ದಾರಿಯನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿರುವ ಸಚಿವರು ಶ್ರಮುಖ ಎರಡು ಬಂದರುಗಳಾದ ಪ್ಹಾರಾಡಿಪ್ ಮತ್ತು ಧಮ್ರಾ ನಡುವೆ ಆರ್ಥಿಕ ಕಾರಿಡಾರ್ ಆಗಿ ಈ ಮಾರ್ಗ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ ಕೃಷಿ ಸರಕು ಹಾಗೂ ಮೀನು ಉತ್ಪನ್ನಗಳ ಸಾಗಾಣಿಕೆಗೆ ಅವಕಾಶ ಕಲ್ಪಿಸುವುದರ ಜೊತೆಗೆ ಈ ಹೆದ್ದಾರಿ ನ್ಲೆಸರ್ಗಿಕ ವಿಕೋಪ ಸಂದರ್ಭಗಳಲ್ಲಿ ಮೂರ್ನೆಕೆ ಸರಪಳಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ

ಕೋವಿಡ್ ಹಿನ್ನೆಲೆಯಲ್ಲಿ ಮುಂದಿನ ಸಂಸತ್ ಅಧಿವೇಶನ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗಲಿದೆ ಸದ್ಯ ಜಾರಿಯಲ್ಲಿರುವ ನಿರ್ಬಂಧಗಳನ್ನು ಅನುಸರಿಸಿ ಮುಂಗಾರು ಅಧಿವೇಶನಕ್ಕೆ ಎರಡೂ ಸದನಗಳ ಚೇಂಬರ್ಗಳು ಮತ್ತು ಗ್ಯಾಲರಿಗಳನ್ನು ಬಳಸಿಕೊಳ್ಳಲು ರಾಜ್ಯಸಭಾ ಸಭಾಪತಿ ಎಂ ವೆಂಕಯ್ಲನಾಯ್ಡು ಮತ್ತು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ನಿರ್ಧರಿಸಿದ್ದಾರೆ ಈ ತಿಂಗಳ ಮೂರನೇ ವಾರದೊಳಗೆ ಸಿದ್ದತೆ ಮಾಡಿಕೊಳ್ಳುವಂತೆ ಎಂ

ಕಳೆದ ಎರಡು ವಾರಗಳಿಂದ ರಾಜ್ಯಸಭಾ ಸಚಿವಾಲಯ ಸಿದ್ದತೆಯಲ್ಲಿ ತೊಡಗಿದೆ ಎರಡೂ ಸದನಗಳಲ್ಲಿ ಸದಸ್ನರು ಆಸೀನರಾಗಲು ಚೇಂಬರ್ಸ್ ಮತ್ತು ಗ್ಯಾಲರಿಗಳನ್ನು ಬಳಸಿಕೊಳ್ಳಲಾಗುವುದು

ವ್ಯಕ್ತಿಗತ ಅಂತರ ಕಾಪಾಡಲು ಮೊದಲ ಸಾಲು ಬಾಲಿ ಬಿಡಲಾಗುತ್ತದೆ ಕಲಾಪಗಳ ವೇಳೆ ಕಾಗದ ಪತ್ರಗಳ ಬಳಕೆ ಕಡಿಮೆ ಮಾಡುವಂತೆಯೂ ವೆಂಕಯ್ಲನಾಯ್ದು ಸಚಿವಾಲಯದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕೇಂದ್ರ ಗ್ಲಹ ಸಚಿವ ಅಮಿತ್ ಶಾ ಅವರನ್ನು ಕೋವಿಡ್ ನಂತರದ ಆರ್ಕೆಕೆಗಾಗಿ ನವ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಮಿತ್ ಶಾ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿದೆ ಹಾಗೂ ಅವರು ಆಸ್ಪತ್ರೆಯಿಂದಲೇ ಕಾರ್ಯನಿರ್ವಹಿಸುವರು ಎಂದು ಏಮ್ಸ್ ಆಸ್ವತ್ರೆಯ ಪ್ರಕಟಣೆ ತಿಳಿಸಿದೆ ಕಳೆದ ಎರಡು ಮೂರು ದಿನಗಳಿಂದ ಅಮಿತ್ ಶಾ ಅವರಿಗೆ ಮೈಕ್ಷೆ ನೋವು ಹಾಗೂ ಆಯಾಸ ಕಂಡುಬಂದಿದ್ದು

ಗೋವಾದ ರಾಜ್ಯಪಾಲ ಸತ್ವಪಾಲ್ ಮಲ್ಲಿಕ್ ಅವರನ್ನು ಮೇಫಾಲಯದ ರಾಜ್ಯಪಾಲರನ್ನಾಗಿ ವರ್ಗಾವಣೆ ಮಾಡಲಾಗಿದೆ ಮಹಾರಾಷ್ಲದ ರಾಜ್ಲಪಾಲ ಭಗತ್ಸಿಂಗ್ ಕೋಶಿಯಾರ್ ಗೋವಾದ ಉಸ್ತುವಾರಿ ರಾಜ್ಲಪಾಲರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ರಾಷ್ಟಪತಿ ಭವನ ತಿಳಿಸಿದೆ

ಪ್ರಶಿಕ್ಷಣ ಪೂರ್ಣಗೊಳಿಸಿದ ಮಾತ್ರಕ್ಕೆ ಉದ್ಯೋಗ ಖಾತ್ರಿ ಪಡಿಸುವುದಿಲ್ಲ ಎಂಬ ಮಾಹಿತಿಯನ್ನು ರೈಲ್ವೆ ಸ್ಪಪ್ಪಪಡಿಸಿದೆ ವಿವಿಧ ರೈಲ್ವೆ ಸಂಸ್ಥೆಗಳು ಹಾಗೂ ಕಾರ್ಯಾಗಾರಗಳಲ್ಲಿ ಪ್ರತಿಕ್ಷಣವನ್ನು ಪೂರ್ಣಗೊಳಿಸಿದ ಎಲ್ಲರಿಗೂ ಉದ್ಯೋಗ ನೀಡಬೇಕೆಂಬ ಆಗ್ರಹದ ಹಿನ್ನೆಲೆಯಲ್ಲಿ ದಕ್ಷಿಣ ರೈಲ್ವೆ ಈ ಸ್ಪಷ್ಟನೆಯನ್ನು ನೀಡಿದೆ

ಯಾವುದೇ ರಾಜ್ಯದ ಮೂಲ ಹಾಗೂ ರಾಜ್ಯದ ನಿವಾಸಿ ಆಧಾರದಲ್ಲಿ ರೈಲ್ವೆ ನೇಮಕಾತಿ ಮಂಡಳಿ ಯಾವುದೇ ಮೀಸಲಾತಿಯನ್ನು ನಿಗದಿಪಡಿಸಿ ಆಯ್ನೆ ಮಾಡುವುದಿಲ್ಲ ಎಂದು ಕೂಡ ಹೇಳಿದೆ

ಒಂದೇ ದಿನದಲ್ಲಿ ಗುಣಮುಖರಾದವರ ಅತಿ ಹೆಚ್ಚು ಸಂಖ್ಯೆ ಇದಾಗಿದೆ

ದೃಢ ಪಡುವ ಪ್ರಕರಣಗಳ ಸಂಖ್ಯೆ ಕ್ರಮೇಣವಾಗಿ ಇಳಿಕೆಯಾಗುತ್ತಿದ್ದು

ಭಾರತ ನಿರಂತರವಾಗಿ ಕೋವಿಡ್ ತಪಾಸಣಾ ಸಾಮರ್ಥ್ಲವನ್ನು ಹೆಚ್ಚಿಸಿಕೊಳ್ಳುತ್ತಿದೆ

ಈ ಮೂಲಕ ದೇಶ ನಿನ್ನೆ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ ಟೆಸ್ಟ್ ಟ್ರ್ಕ್ ಮತ್ತು ಟ್ರೀಟ್ ಕಾರ್ಯತಂತ್ರದ ಮೂಲಕ ಈ ಮಹತ್ತರ ಸಾಧನೆಯನ್ನು ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ ರಾಜ್ಯಗಳು ಹಾಗು ಕೇಂದ್ರಾಡಳಿತ ಪ್ರದೇಶಗಳ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರ ಹೆಚ್ಚು ಪರೀಕ್ಷೆಗಳನ್ನು ತೀವ್ರ ಗತಿಯಲ್ಲಿ ನಡೆಸಲು ನಿರ್ಧರಿಸಿದ ಪರಿಣಾಮ ಈ ಸಾಧನೆ ಸಾಧ್ಯವಾಗಿದೆ ಆರಂಭದಲ್ಲಿಯೇ ಸೋಂಕು ಪತ್ತೆ ಹಾಗೂ ತ್ವರಿತವಾಗಿ ಐಸೊಲೇಷನ್ ಮಾಡುವ ಪ್ರಕ್ರಿಯೆ ಅಳವಡಿಸಿಕೊಂಡ ಹಿನ್ನೆಲೆಯಲ್ಲಿ ಸೋಂಕು ಪರಡುವಿಕೆ ಕಡಿಮೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ

ನ್ಡೂಸ್ ಆನ್ ಏರ್ ಡಾಟ್ ಕಾಮ್ ಹಾಗೂ ಆಕಾಶವಾಣಿಯ ಯೂಟ್ಜೂಬ್ ಚಾನಲ್ ನ್ಯೂಸ್ ಆನ್ ಏರ್ ಆಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಲಭ್ಞವಿರಲಿದೆ ನ್ಯೂಸ್ ಆನ್ ಏರ್ ಮೊಬೈಲ್ ಆ್ವಪ್ ಮೂಲಕವೂ ಕಾರ್ಯಕ್ರಮವನ್ನು ಆಲಿಸಬಹುದಾಗಿದೆ

ಹಲವಾರು ಮನೆಗಳು ಕಟ್ಟಡಗಳು ಕರಾವಳಿ ಬಂದರುಗಳು ಹಾನಿಗೊಳಗಾಗಿವೆ ಆದರೆ ಸಾರ್ವಜನಿಕರು ಹೊರಗೋಡಿ ಬಂದು ಪ್ರಾಣ ರಕ್ಷಿಸಿಕೊಂಡಿದ್ದಾರೆ ಭೂಕಂಪನ ಕೇಂದ್ರ ಇಂದು ಸಮೀಪದ ಕರಾವಳಿ ನಗರ ಕಟ್ಟೆನ್ಗನ್ನಲ್ಲಿ ರಸ್ತೆ ಹಾಗೂ ಸೇತುವೆಗಳು ಬಿರುಕುಬಿಟ್ಟವೆ